ಪಂಜಾಬ್ನ ಗುರುದಾಸ್ಮರದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಮೋದಿ ರೈತರ ಸಾಲ ಮನ್ನಾ ಘೋಷಣೆ ಮಾಡುವ ಕಾಂಗ್ರೆಸ್ ನಂತರ ವಂಚಿಸುತ್ತದೆ ಎಂದರು ಒಂದು ಕುಟುಂಬದ ನಿರ್ದೇಶನದ ಮೇರೆಗೆ ಸಿಖ್ ದಂಗೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರ ಕಡತಗಳನ್ನು ಕಟ್ಟಡಲಾಯಿತು ಆದರೆ ಎನ್ಡಿಎ ಸರ್ಕಾರ ಇವುಗಳನ್ನು ಹೊರತೆಗೆದು ವಿಶೇಷ ತನಿಖಾ ತಂಡ ರಚಿಸಿದೆ ಎಂದರು

ಈ ಬಾರಿಯ ದ್ವೇಯವಾದ ಭಾರತದ ಭವಿಷ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬುದನ್ನು ಪ್ರಸ್ತಾಪಿಸಿ ವಿಜ್ಞಾನ ತಂತಜ್ಞಾನ ಮತ್ತು ನಾವಿನ್ಯತೆ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಭಾರತದ ನಿಜವಾದ ಶಕ್ತಿ ಅಡಗಿದೆ ಎಂದರು

ಈ ಕುರಿತು ಜುನಾವಣಾ ಆಯೋಗ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಎಂದು ಕೇಂದ್ರ ಗೃಪ ಸಚಿವ ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ರಾಜ್ಸಭೆಯಲ್ಲಿ ಈ ಬಗ್ಗೆ ತಿಳಿಸಿದ ಅವರು ಸುಗಮ ಮತದಾನಕ್ಕೆ ಸಕಲ ಭದ್ರತೆ ನೀಡಲು ಸರ್ಕಾರ ಸಿದ್ಧವಿದೆ ಎಂದರು ರಾಜ್ಯದಲ್ಲಿನ ಪರಿಸ್ಥಿತಿ ಸುಧಾರಿಸಲು ವಿವಿಧ ರಾಜಕೀಯ ಪಕ್ಷಗಳನ್ನು ಕೇಂದ್ರ ಸರ್ಕಾರ ಮುಕ್ತಮನಸ್ಸಿನಿಂದ ಸ್ವೀಕರಿಸಲಿದೆ ಎಂದರು

ನವೋದಯ ಶಾಲೆಗಳಲ್ಲಿ ವಿದ್ವಾರ್ಥಿಗಳ ಆತ್ಮಫಕ್ಕ ಪ್ರಕರಣದ ಕುರಿತು ವರದಿ ನೀಡಲು ಸರ್ಕಾರ ಸಮಿತಿ ರಚಿಸಿದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾನ್ದೇಕರ್ ಹೇಳಿದ್ದಾರೆ ಶೂನ್ತವೇಳೆಯಲ್ಲಿ ಕಾಂಗ್ರೆಸ್ನ ವಿಪ್ಷವ್ ಠಾಕೂರ್ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು ದೇಶದಲ್ಲಿ ಯಾವುದೇ ಕಂಪ್ಯೂಟರ್ಗಳಲ್ಲಿನ ಮಾಹಿತಿಯನ್ನು ಗುಪ್ತಚರ ಸಂಸ್ಥೆಗಳು ಪಡೆಯಬಹುದು ಎಂಬ ಸರ್ಕಾರದ ಆದೇಶ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು ಇದು ನಾಗರಿಕರ ಖಾಸಗಿ ಪಕ್ಕುಗಳನ್ನು ಉಲ್ಲಂಘಿಸುವುದರಿಂದ ಈ ಆದೇಶವನ್ನು ಒಂಪಡೆಯಬೇಕೆಂದು ತ್ಯಣಮೂಲ ಕಾಂಗ್ರೆಸ್ನ ಸುಖೇಂದು ಶೇಖರ್ ರಾಯ್ ಆಗ್ರಹಿಸಿದ್ದಾರೆ ಶೂನ್ವವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಈ ಆದೇಶ ಅಸಾಂವಿಧಾನಿಕ ಎಂದರು ಜೆಡಿಯುನ ಕಪಕಾಶನ್ ದೇಶದಲ್ಲಿನ ರಕ್ತ ನಿಧಿಗಳ ಕೊರತೆ ಬಗೆಗೆ ಕಳವಳ ವ್ವಕ್ತಪಡಿಸಿದರು

ಅಮೂಲ್ಕವಾದ ಜೀವ ಉಳಿಸಲು ಎಲ್ಲ ಜಿಲ್ಲೆಗಳಲ್ಲಿ ಸಂಜಾರಿ ರಕ್ತ ನಿಧಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂದು ಹೇಳಿದರು ರಫೇಲ್ ಯುಧ್ಧವಿಮಾನ ಖರೀದಿ ಒಪ್ಪಂದ ಸಂಬಂಧ ರಾಜ್ಯಸಭೆಯಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಉತ್ತರಕ್ಕೆ ಅಸಮಾಧಾನ ವ್ವಕ್ತಪಡಿಸಿದ ಕಾಂಗ್ರೆಸ್ ಸದಸ್ಕರು ಸಭಾ ತ್ಯಾಗ ಮಾಡಿದರು ಪಾನ್ಸ್ ಅಧ್ವಕ್ಷ ಪಾಂಕೋಯಿಸ್ ಹೊಲಾಂಡೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವಣ ಮಾತುಕತೆಯ ವಿವರವನ್ನು ಸರ್ಕಾರ ಬಹಿರಂಗಪಡಿಸುವುದೇ ಎಂದು ಕಾಂಗ್ರೆಸ್ನ ಆನಂದ್ ಶರ್ಮಾ ಪ್ರಶ್ನಿಸಿದ್ದಾರೆ ಸುಪ್ರೀಂಕೋರ್ಟ್ ತೀರ್ಷಿನ ನಂತರ ಕೂಡ ರಫೇಲ್ ವಿಷಯವನ್ನು ವಿವಾದವಾಗಿ ಪರಿಗಣಿಸುತ್ತಿರುವ ಕಾಂಗ್ರೆಸ್ ನಡೆಯನ್ನು ಸುಷ್ಮಾ ಸ್ವರಾಜ್ ಖಂಡಿಸಿದರು ಈ ಪ್ರತಿಕ್ರಿಯೆ ವಿರೋಧಿಸಿ ಕಾಂಗ್ರೆಸ್ ಸದಸ್ಕರು ಸಭಾತ್ಯಾಗ ಮಾಡಿದರು

ಮೊದಲ ಮುಂದೂಡಿಕೆ ನಂತರ ಮಧ್ಯಾಷ್ನ ಕಲಾಪ ಆರಂಭವಾಗುತ್ತಿದ್ದಂತೆ ಸದನದ ಬಾವಿಗಿಳಿದು ಘೋಷಣೆ ಕೂಗಿದ ಸದಸ್ಕರ ಪೆಸರನ್ನು ಸ್ವೀಕರ್ ಫೋಷಿಸಿದರು

ಪನ್ನೀರ ಸೆಲ್ತಂ ಸಿಗೋಪಾಲಕೃಷ್ಣನ್ ಆರ್ ಗೋಪಾಲಕೃಷ್ಣನ್ ಟಡಿಪಿಯ ಜಯದೇವ ಗಲ್ಲಾ ಅಕೋಕ್ ಗಜಪತಿ ರಾಜು ರಾಮ್ ಮೋಪನ್ ನಾಯ್ದು ನರಸಿಂಪ ಫೋಟ ಜೆ

ದಿವಾಕರ್ ರೆಡ್ಡಿ ಅಮಾನತ್ತುಗೊಂಡರಲ್ಲಿ ಸೇರಿದ್ದಾರೆ ಈ ಸದಸ್ಕರು ಉದ್ದೇಶಮೂರ್ವಕವಾಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಸಭಾಧ್ಯಕ್ಷರು ಹೇಳಿದ್ದಾರೆ ಬೆಳಗ್ಗೆ ಕಲಾಪ ಸಮಾವೇಶಗೊಳ್ಳುತ್ತಿದ್ದಂತೆ ಕಾವೇರಿ ವಿಚಾರವಾಗಿ ಎಐಎಡಿಎಮ್ಕೆ ಸದಸ್ಯರು ಮತ್ತು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಯಾನಮಾನಕ್ಕೆ ಆಗ್ರಹಿಸಿ ಟಡಿಪಿ ಸದಸ್ಯರು ಘೋಷಣೆ ಕೂಗಿದರು ಸ್ವೀಕರ್ ಎಜ್ವರಿಕೆ ನಡುವೆಯೂ ತಮ್ಮ ಪ್ರತಿಭಟನೆ ಮುಂದುವರಿಸಿದ್ದರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರು ಮತ್ತು ನಿರ್ಮಾಪಕರ ನಿವಾಸಗಳ ಮೇಲೆ ಇಂದು ಬೆಳಗ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ ಕನ್ನಡದ ಪೆಸರಾಂತ ನಟರಾದ ಶಿವರಾಜ್ಕುಮಾರ್ ಮನೀತ್ ರಾಜ್ಕುಮಾರ್ ಸುದೀಪ್

ಆರ್ ಮನೋಪರ್ ಮತ್ತು ವಿಜಯ್ ಕಿರಗಂದೂರು ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ

ವರಪಡಿಸಿಕೊಂಡ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ

ಈ ಉಗ್ರರು ಒಜ್ಜಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದವರಾಗಿದ್ದಾರೆ ಎಂದು ತಿಳಿಯಲಾಗಿದೆ

ಕ್ರೀವ್ರವಾಗಿ ಗಾಯಗೊಂಡ ಯೋಧನನ್ನು ಉಧಮ್ಮರ್ ಆಸ್ವತ್ರೆಗೆ ಸೇರಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಉತ್ತರಪ್ಪದೇಶದ ಬುಲಂದರ್ಶಪರ್ನಲ್ಲಿ ಇತ್ತೀಚೆಗೆ ನಡೆದ ಒಂಸಾಚಾರದ ಪ್ರಮುಖ ಆರೋಪಿ ಯೋಗೇಶ್ ರಾಜ್ ನನ್ನು ಕಳೆದ ರಾತ್ರಿ ಮೊಲೀಸರು ಬಂಧಿಸಿದ್ದಾರೆ

ಜೀನಾದ ಚಂಗ್ ಇ ಚಂದ್ರನ ಅಂಗಳದಲ್ಲಿ ಯಶಸ್ವಿಯಾಗಿ ನೆಲೆ ನಿಂತಿದೆ

ಒಂದಿನ ಉಡಾವಣೆಗಳು ಭೂಮಿಯ ಮುಖವಾಗಿದ್ದರೆ ಈ ಬಾಹ್ಕಾಕಾಶ ನೌಕೆ ಚಂದ್ರನ ಮತ್ತೊಂದೆಡೆಗೆ ಮುಖ ಮಾಡಿದೆ ಅಲ್ಲಿನ ಪ್ರದೇಶದ ಲಕ್ಷಣಗಳನ್ನು ತಿಳಿಯಲು ಆಗತ್ಕ ಸಲಕರಣೆಗಳನ್ನು ಈ ನೌಕೆ ಹೊತ್ತೊಯ್ದಿದೆ ಪಾಕಿಸ್ತಾನದೊಂದಿಗೆ ಅಮೆರಿಕ ಉತ್ತಮ ಬಾಂಧವ್ದ ಹೊಂದಬೇಕೆಂದು ಬಯಸುತ್ತದೆ ಅದರೆ ಶತ್ರುಗಳನ್ನು ಹೊಂದಿದ ದೇಶದಲ್ಲಿ ಇದು ಸಾಧ್ಯವಾಗುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ದಕ್ಷಿಣ ಏಷ್ಯಾ ದೇಶಗಳು ಉಗ್ರರಿಗೆ ಆಶ್ರಯ ಒದಗಿಸುತ್ತಿದ್ದು ಪಾಕಿಸ್ತಾನಕ್ಕೆ ನೆರವನ್ನು ನಿಲ್ಲಿಸಲಾಗಿದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅವರೊಂದಿಗೆ ಶೀಘವೇ ಮಾತುಕತೆ ನಡೆಯಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಎರೋಧಿಸಿ ಎಪಕ್ಷಗಳು ಇಂದು ನಡೆದ ಪ್ರಮಾಣ ಮಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗಲಿಲ್ಲ

ವಿಪಕ್ಷಗಳ ಏಳು ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಇವರು ಮೂರು ತಿಂಗಳೊಳಗೆ ಪ್ರಮಾಣ ವಚನ ಸ್ವೀಕರಿಸಲೇಬೇಕು ಇಲ್ಲವಾದಲ್ಲಿ ತಮ್ಮ ಸ್ಥಾನ ಕಳೆದುಕೊಳ್ಳಬೇಕಾಗುತ್ತದೆ

ಪ್ರವಾಸಿಗರಿಗೆ ಚಂಡಮಾರುತದಿಂದ ಆಕ್ರಯ ನೀಡಲು ಸ್ಥಳೀಯ ಆಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಪ್ರಧಾನಮಂತ್ರಿ ಜನ ಆರೋಗ್ಡ ಯೋಜನೆ ಉತ್ತಮ ರೀತಿಯಲ್ಲಿ ಆನುಷ್ಠಾನಗೊಳಿಸಲು ರಾಷ್ಟೀಯ ಆರೋಗ್ಡ ಏಜೆನ್ಸಿಯನ್ನು ಪುನರ್ ರಚಿಸಿ ರಾಷ್ಟೀಯ ಆರೋಗ್ತ ಪ್ರಾಧಿಕಾರವನ್ನಾಗಿ ಮಾಡಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ದುಕೊಂಡಿದೆ